ರಾಜ್ಯಾದ್ಯಂತ ಇಂದಿನಿಂದ ದ್ನಿತೀಯ ಪಿಯುಸಿ ಪರೀಕ್ಷೆ ಆರಂಭ ವಿದ್ಯಾರ್ಥಿಗಳು ಮನೆಯಿಂದ ಪರೀಕ್ಷಾ ಕೇಂದ್ರಕ್ಷೆ ತೆರಳಲು ಉಚಿತ ಬಸ್ ಸೇವೆ ಿ ಮುಂಬರುವ ಲೋಕಸಭಾ ಚುನಾವಣೆ ಬಿಜೆಪಿ ಟಿಕೆಟ್ ಹಂಚಿಕೆ ಇನ್ನೊಂದು ವಾರದಲ್ಲಿ ಪ್ರಕಟ ಬಿಜೆಪಿ ರಾಜ್ನಾಧಕ್ಷ ಬಿ

ವಾರ್ತೆಗಳ ವಿವರ ಕೇಂದ್ರ ಬರ ಅಧ್ಯಯನ ತಂಡ ನಿನ್ನೆ ವಿಜಯಪುರ ಗದಗ್ ಹಾವೇರಿ ಮತ್ತು ಕಲಬುರಗಿ ಜಿಲ್ಲೆಗಳಿಗೆ ಭೇಟಿ ನೀಡಿ ಪರ ಪರಿಸ್ಥಿತಿ ಕುರಿತು ಅಧ್ಯಯನ ನಡೆಸಿತು ಕೇಂದ್ರ ಸರ್ಕಾರದ ಜಲಸಂಪನ್ನೂಲ ಸಚವಾಲಯದ ಹಿರಿಯ ಜಂಟಿ ಆಯುಕ್ತ ಎಸ್

ಕಾಂದೋಜ್ ನೇತೃತ್ವದ ಬರ ಅಧ್ಯಯನ ತಂಡ ವಿಜಯಪುರ ಜಿಲ್ಲೆಯಲ್ಲಿ ಕಳೆದ ಸಾಲಿನ ಹಿಂಗಾರು ಹಂಗಾಮಿನಲ್ಲಿ ಹಾನಿಗೊಳಗಾದ ಕೃಷಿ ಬೆಳೆ ಹಾಗೂ ತೋಟಗಾರಿಕಾ ಬೆಳೆಗಳನ್ನು ಪರೀಶಿಲಿಸಿತು ಬಳಿಕ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಅರ್ಥರ್ಗಾ ಸಮೀಪ ಬರದಿಂದ ಹಾನಿಗೊಳಗಾದ ಜೋಳದ ದೆಳೆ ಪರಿಶೀಲನೆ ನಡೆಸಿದ ಬೆನಕನಹಳ್ಳಿ

ಬಳಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಎಸ್

ಕಾಂಬೋಜ್ ಹಿರೇರೂಗಿಯಲ್ಲಿ ಸ್ವಾಪಿಸಲಾಗಿರುವ ಮೇವು ಬ್ಹಾಂಕ್ ಮತ್ತು ಬರದಿಂದ ಹಾನಿಗೊಳಗಾದ ದಾಳಿಂಬೆ ಬೆಳೆಗಳನ್ನು ಪರಿತೀಲಿಬ ಬೇರೆ ಜಿಲ್ಲೆಗೆ ಹೋಲಿಬದಾಗ ಈ ಜಿಲ್ಲೆಯು ಅತ್ಯಂತ ಹೆಚ್ಚಿನ ಹಾನಿ ಅನುಭವಿಸಿರುವುದು ಮೇಲ್ನೋಟಕ್ಕೆ ಕಂಡು ಬರುತ್ತಿದೆ ನೀರಾವರಿ ಮತ್ತು ನೀರಿನ ಸೌಲಭ್ಯಗಳಲ್ಲದೇ ರೈತರು ತೀವ್ರ ನಷ್ಟ ಅನುಭವಿಸುತ್ತಿದ್ದು ಈ ಕುರಿತು ಸಮಗ್ರ ವರದಿಯನ್ನು ಸಿದ್ಧಪಡಿಸಿ ರಾಜ್ಯ ಸರ್ಕಾರದ ಗಮನಕ್ಕೆ ತರುವ ಜೊತೆಗೆ ಕೇಂದ್ರಕ್ಕೆ ಶೀಘ್ರವೇ ವರದಿ ಸಲ್ಲಿಸುವುದಾಗಿ ತಿಳಿಸಿದರು

ಕಾಂಬೋಜ್ ನೇತೃತ್ವದ ಕೇಂದ್ರ ಬರ ಅಧ್ಯಯನ ತಂಡ ಗದಗ ಜಿಲ್ಲೆಗೆ ಭೇಟ ನೀಡಿ ಜಿಲ್ಲೆಯ ನಿಡಗುಂದಿಯಲ್ಲಿ ಕಡಲೆ ಬೆಳೆ ಹಾನಿ ವೀಕ್ಷಿಸಿ ರೈತರ ಅಹವಾಲು ಆಲಿಸಿದರು ಡಾಕ್ಟರ್ ಅಭಿಲಾಕ್ಷಾ ಲಿಖಿ ನೇತೃತ್ವದ ಕೇಂದ್ರ ಬರ ಅಧ್ಯಯನ ತಂಡ ನಿನ್ನೆ ಹಾವೇರಿ ಜಿಲ್ಲೆಗೆ ಭೇಟಿ ನೀಡಿ ಕುಡಿಯುವ ನೀರಿನ ಪೂರೈಕೆ ಬೆಳೆಹಾನಿ ಉದ್ಯೋಗ ಖಾತ್ರಿ ಹಾಗೂ ಜಾನುವಾರುಗಳಿಗೆ ಒಣ ಮೇವಿನ ದಾಸ್ತಾನು ಹಾಗೂ ಹಸಿರು ಮೇವು ಬೆಳೆ ಕುರಿತು ಪರಿಶೀಲನೆ ನಡೆಸಿತು ಭೇಟಗೂ ಮುನ್ನ ಹಾವೇರಿ ನಗರದ ಪ್ರವಾಸಿ ಮಂದಿರದಲ್ಲಿ ಜಿಲ್ಲೆಯ ಅಧಿಕಾರಿಗಳಿಂದ ಜಿಲ್ಲೆಯ ಬರಪರಿಸ್ಥಿತಿ ಕುರಿತಂತೆ ವಿವರವಾದ ಮಾಹಿತಿ ಪಡೆದು ನಂತರ ಜಿಲ್ಲೆಯ ಕರ್ಜಗಿ ನೆಲೋಗಲ್ ಹಾಗೂ ಬುಡಪನಹಳ್ಳಿ ಹಾಗೂ ರಾಣೇಬೆನ್ನೂರಿಗೆ ಭೇಟ ನೀಡಿ ಪರಿಶೀಲನೆ ನಡೆಸಿತು ರಾಜ್ಞದಲ್ಲಿ ಬರ ಪರಿಸ್ಥಿತಿ ಉಂಟಾದ ಹಿನ್ನೆಲೆ ಅಧ್ಯನಕ್ಕೆ ಆಗಮಿಸಿರುವ ಕೇಂದ್ರ ತಂಡಕ್ಕೆ ಕಲಬುರಗಿ ಜಿಲ್ಲೆಯಲ್ಲಿ ಸಂಪೂರ್ಣ ಬರ ಆವರಿಸಿರುವುದು ವೀಕ್ಷಣೆಯಿಂದ ಖಾತ್ರಿಯಾಗಿದ್ದು ಶೀಘದಲ್ಲಿಯೆ ಕೇಂದ್ರಕ್ಕೆ ವರದಿ ಸಲ್ಲಿಸಲಾಗುವುದು ಎಂದು ಕೇಂದ್ರ ಬರ ಅಧ್ಯಯನ ತಂಡದ ಮುಖ್ಯಸ್ಥೆ ಡಾಕ್ಟರ್ ಸುಪರ್ಣಾ ಪಚೌರಿ ಹೇಳಿದ್ದಾರೆ ಕಲಬರ್ಗಿ ಆಳಂದ ತಾಲೂಕಿನ ಲಾಡ್ ಚಿಂಚೋಳಿ ಗ್ರಾಮದ ಬರಪೀಡಿತ ಪ್ರದೇಶಕ್ಕೆ ಭೇಟಿ ನೀಡಿ ಪರೀತಿಲಿಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ಜದಲ್ಲಿನ ಬರ ಅಧ್ವಯನಕ್ಕೆ ಕೇಂದ್ರದಿಂದ ಒಟ್ಟು ಮೂರು ತಂಡಗಳು ಆಗಮಿಸಿದ್ದು ಆಯಾ ತಂಡಗಳು ತಮಗೆ ನಿಗದಿಪಡಿಸಿರುವ ಬರ ಪೀಡಿತ ಜಿಲ್ಲೆಗಳಲ್ಲಿ ಆಧ್ಯಯನ ಕೈಗೊಳ್ಳುತ್ತಿವೆ ಕಲಬುರಗಿ ಜಿಲ್ಲಾಡಳಿತದಿಂದ ಬೆಳೆ ನಾಶ ಮಳೆ ಪ್ರಮಾಣ ಕುಡಿಯುವ ನೀರಿನ ಅಭಾವ ಸೇರಿದಂತೆ ಅಗತ್ಯ ಮಾಹಿತಿ ಸಹ ಪಡೆಯಲಾಗಿದೆ ಎಂದರು ರಾಜ್ಯದಲ್ಲಿನ ಆದಿವಾಸಿಗಳನ್ನು ಒಕ್ಕಲೆಬ್ಬಿಸಲು ಅವಕಾಶ ನೀಡುವುದಿಲ್ಲ ಎಂದು ಮುಖ್ಯಮಂತ್ರಿ ಎಚ್

ಈಗಾಗಲೇ ನ್ನಾಯಾಲಯದ ಆದೇಶಕ್ಕೆ ಆಕ್ಷೇಪಣೆ ಸಲ್ಲಿಸಲು ರಾಜ್ಯದ ಸೂಚಿಸಲಾಗಿದೆ ಎಂದು ಹೇಳಿದರು ಕೊಡಗಿನ ಜನತೆಯ ಬಹುದಿನಗಳ ಬೇಡಿಕೆಯಾಗಿದ್ದ ಕುಶಾಲನಗರ ಕೇಂದ್ರೀಕೃತ ಕಾವೇರಿ ಮತ್ತು ಪೊನ್ನಂಪೇಟೆ ತಾಲೂಕು ರಚನೆಗೆ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧರಿಸಲಾಗಿದೆ ಈ ಹೊಸ ತಾಲೂಕುಗಳಗೆ ಎಲ್ಲಾ ರೀತಿಯ ಮೂಲಸೌಕರ್ಯಗಳನ್ನು ಶೀಘವೇ ಒದಗಿಸುವುದಾಗಿ ಭರವಸೆ ನೀಡಿದರು ರಾಜ್ಯದಲ್ಲಿ ಆರ್ಥಿಕ ಸಮಸ್ಥೆಯಿಲ್ಲ ಕೊಡಗು ಜಿಲ್ಲೆ ಶ್ರಕೃತ್ತಿ ವಿಕೋಪದಿಂದ ಕಂಗೆಟ್ಟ ನಂತರ ಸಂತ್ರಸ್ಥರಿಗೆ ನವ ಜೀವನಕ್ಕಾಗಿ ಸರ್ಕಾರ ಎಲ್ಲಾ ರೀತಿಯ ಸೌಕರ್ಯ ಕಲ್ಪಿಸುತ್ತಿದೆ ಎಂದು ಮುಖ್ಯಮಂತ್ರಿ ಎಚ್

ಚಾಮರಾಜನಗರ ಜಲ್ಲೆಯ ಗುಂಡ್ಲುಪೇಟೆ ತಾಲ್ಲೂಕಿನ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಕಳೆದೊಂದು ವಾರದಿಂದ ಕಾಣಿಸಿಕೊಂಡಿದ್ದ ಬೆಂಕಿಯನ್ನು ನಂದಿಸುವಲ್ಲಿ ಸರ್ಕಾರ ಹಾಗೂ ಅರಣ್ಯ ಇಲಾಖಾ ಅಧಿಕಾರಿಗಳು ಯಶಸ್ವಿಯಾಗಿದ್ದು ಬೆಂಕಿಯಿಂದ ಹಾನಿಗೊಳಗಾದ ಕಾಡಿನ ಮನಶ್ವೇತನಕ್ಕೆ ಸರ್ಕಾರದಿಂದ ಎಲ್ಲಾ ರೀತಿಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಅರಣ್ಣ ಖಾತೆ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಚಾಮರಾಜನಗರ ಜಿಲ್ಲೆಯ ಯಳಂದೂರು ಪಟ್ಟಣದಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸರ್ವೋಚ್ಚ ನ್ನಾಯಾಲಯ ಕಾಡಿನಲ್ಲಿರುವ ಜನರನ್ನು ಹೊರಹಾಕಲು ಸರ್ಕಾರಗಳಗೆ ಸೂಚನೆ ನೀಡಿತ್ತು ಆದರೆ ಅದನ್ನು ಮತ್ತೊಮ್ನ ಪುನರ್ ಪರಿಶೀಲನೆಗಾಗಿ ಸರ್ಕಾರಗಳು ಮನವಿ ಮಾಡಿಕೊಂಡಾಗ ಈಗ ತಡೆಯಾಜ್ಜೆ ನೀಡಿದೆ ಕಾಡಿನಲ್ಲಿರುವ ಜನರನ್ನು ಅಲ್ಲೇ ಉಳಿಸಲು ಕಾಡಿನ ಜನರ ಪರ ಸರ್ಕಾರ ವಾದ ಮಂಡಿಸಲಿದೆ ಎಂದು ಸಚಿವ ಸತೀಶ ಜಾರಕಿಹೊಳಿ ಹೇಳಿದರು ರಾಜ್ಯದಲ್ಲಿ ಪರಿಣಾಮಕಾರಿಯಾದ ಸಮರ್ಥವಾದ ಆಡಳಿತ ನೀಡುವ ಹಾಗೂ ಸಾರ್ವಜನಿಕರಿಗೆ ಅನುಕೂಲವಾಗುವ ರೀತಿಯಲ್ಲಿ ಸೇವೆಗಳನ್ನು ನೀಡುವ ಉದ್ದೇಶದಿಂದ ಪ್ರಸಕ್ತ ಸಾಲಿನ ಬಜೆಟ್ ಭಾಷಣದಲ್ಲಿ ರಾಜ್ದದ ಭೌಗೋಳಿಕ ಮತ್ತು ಆಡಳಿತಾತ್ಕಕ ಅಗತ್ಯವನ್ನು ಪರಿಗಣಿಸಿ ಹಾರೋಹಳ್ಳ ಚೇಳೂರು ಕಳಸಾ ಹಾಗೂ ತೇರದಾಳನ್ನು ಹೊಸ ತಾಲ್ಲೂಕುಗಳನ್ನಾಗಿ ರಚಿಸಲಾಗುವುದು ಎಂದು ಘೋಷಿಸಲಾಗಿದೆ ಇವುಗಳ ಜೊತೆಗೆ ಸಾರ್ವಜನಿಕ ಹಾಗೂ ಆಡಳಿತಾತ್ಮಕ ಹಿತದೃಷ್ಟಿಯಿಂದ ಕೊಡಗು ಜಿಲ್ಲೆಯ ಪೊನ್ನಂಪೇಟೆ ಹಾಗೂ ಕುಶಾಲನಗರ ವಿಜಯಪುರ ಜಿಲ್ಲೆಯ ಅಲಮೇಲ ದಕ್ಷಿಣ ಕನ್ನಡ ಜಿಲ್ಲೆಯ ಮುಲ್ಕಿ ಹಾಗೂ ಉಲ್ಲಾಳ ಬೆಳಗಾವಿ ಜಿಲ್ಲೆಯ ಯರಗಟ್ಟಿ ಮೈಸೂರು ಜಿಲ್ಲೆಯ ಸಾಲಿಗ್ರಾಮ ಹಾಸನ ಜಿಲ್ಲೆಯ ಶಾಂತಿಗ್ರಾಮಗಳನ್ನು ಹೊಸ ತಾಲ್ಲೂಕುಗಳನ್ನಾಗಿ ರಚಿಸಲು ತೀರ್ಮಾನಿಸಲಾಗಿದೆ

ಪರೀಕ್ಷಾ ಕೇಂದ್ರಗಳಿಗೆ ಸಿಸಿಟವಿ ಕ್ಯಾಮರಾ ಅಳವಡಿಸಲಾಗಿದ್ದು ಕೇಂದ್ರ ಕಚೇರಿಯಲ್ಲಿ ಇವುಗಳ ನಿಗಾ ವ್ಯವಸ್ಥೆ ಮಾಡಲಾಗಿದೆ ಪ್ರಕ್ಷೆಪತ್ರಿಕೆ ಸೋರಿಕೆ ತಡೆಗೆ ಇಲಾಖೆ ಕಟ್ಟುನಿಟ್ಟನ ಕ್ರಮ ಕೈಗೊಂಡಿದೆ

ವಿದ್ವಾರ್ಥಿಗಳು ಮನೆಯಿಂದ ಪರೀಕ್ಷಾ ಕೇಂದ್ರಕ್ಕೆ ತೆರಳಲು ಬಿಎಂಟಿಸಿ ಮತ್ತು ಕೆಎಸ್ಆರ್ಟು ಉಚಿತ ಪ್ರಯಾಣದ ವ್ದವಸ್ಥೆ ಮಾಡಿವೆ ವಿದ್ಯಾರ್ಥಿಗಳು ಹಾಲ್ ಟಕೆಟ್ ತೋರಿಸಿ ಬಸ್ಗೆಗಳಲ್ಲಿ ಉಚಿತವಾಗಿ ಪ್ರಯಾಣಿಸಬಹುದು

ಪರೀಕ್ಷಾ ಕೇಂದ್ರದ ಸುತ್ತಮುತ್ತಲಿನ ಝರಾಕ್ಸ್ ಅಂಗಡಿಗಳನ್ನು ಮುಚ್ಚಲಾಗಿದೆ ಪ್ರಶ್ನೆ ಪತ್ರಿಕೆ ಇರುವ ಸ್ಟಾಂಗ್ ರೂಂಗಳಿಗೆ ಸಶಸ್ತ ಪೊಲೀಸರು ಭದ್ರತೆ ನೀಡಿದ್ದಾರೆ ಮುಂಬರುವ ಲೋಕಸಭಾ ಚುನಾವಣೆಗೆ ಟಕೆಟ್ ಹಂಚಿಕೆ ಇನ್ನೊಂದು ವಾರದಲ್ಲಿ ಪ್ರಕಟವಾಗಲಿದೆ ಟಕೆಟ್ ಯಾವ ಆಧಾರದಲ್ಲಿ ನೀಡಬೇಕು ಎನ್ನುವುದನ್ನು ಬಿಜೆಪಿ ಅಧ್ಯಕ್ಷ ಅಮಿತ್ ಷಾ ನಿರ್ಧರಿಸಲಿದ್ದಾರೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿ

ರಾಯಚೂರನಲ್ಲಿ ನಿನ್ನೆ ಆಯೋಜಿಸಿದ್ದ ಮೋದಿ ವಿಜಯ ಸಂಕಲ್ಪ ಯಾತ್ರೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಮುಖ್ಣಮಂತ್ರಿ ಎಚ್

ಆದರೆ ಇದುವರೆಗೆ ಸಾಲಮನ್ನಾ ಆಗಿಲ್ಲ ರಾಜ್ಯದ ಜನತೆ ಬರದಿಂದ ತತ್ತರಿಸುತ್ತಿದ್ದರೂ ಸಮಿಶ್ರ ಸರ್ಕಾರ ಮಾತ್ರ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಟೀಕಿಸಿದರು

ಭಂಡಾರಿ ಹೇಳಿದ್ದಾರೆ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಿ ಕೇಂದ್ರ ಬರ ಅಧ್ಯಯನ ತಂಡದಿಂದ ಬರ ಪರಿಸ್ಥಿತಿ ಅಧ್ಯಯನ ಮುಂದುವರಿಕೆ ಶೀಘವೇ ಕೇಂದ್ರಕ್ಷೆ ವರದಿ ಸಲ್ಲಿಕೆಯ ಆಶ್ವಾಸನೆ

ಿ ರಾಜ್ಯಾದ್ಯಂತ ಇಂದಿನಿಂದ ದ್ವಿತೀಯ ಪಿಯುಸಿ ಪರೀಕ್ಷೆ ಆರಂಭ ವಿದ್ಯಾರ್ಥಿಗಳು ಮನೆಯಿಂದ ಪರೀಕ್ಷಾ ಕೇಂದ್ರಕ್ಷೆ ತೆರಳಲು ಉಚಿತ ಬಸ್ ಸೇವೆ ು ಮುಂಬರುವ ಲೋಕಸಭಾ ಚುನಾವಣೆ ಬಿಜೆಪಿ ಟಿಕೆಟ್ ಪಂಚಿಕೆ ಇನ್ನೊಂದು ವಾರದಲ್ಲಿ ಪ್ರಕಟ ಬಿಜೆಪಿ ರಾಜ್ಯಾಧ್ವಕ್ಷ ಬಿ

ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು